ಕೃಷಿ ಮತ್ತು ಕೃಷಿ ಸಂಬಂಧಿ ವಲಯಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಕೇಂದ್ರ ಬಜೆಟ್ನಲ್ಲಿ ಆದ್ಯತೆ

ಅನಿವಾಸಿ ಭಾರತೀಯರಿಂದ ಶ್ಲಾಘನೆ ಉದ್ವಮ ವಲಯದಿಂದ ಮಿಶ್ರ ಪ್ರತಿಕ್ರಿಯೆ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಹೆಡಿಂಗ್ಲೆಯಲ್ಲಿಂದು ಶ್ರೀಲಂಕಾ ವಿರುದ್ದ ಕೊನೆಯ ಲೀಗ್ ಪಂದ್ವ ಆಡಲಿರುವ ಭಾರತ

ಕೆನಡಾ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿ ಪಿ ಕಶ್ಯಪ್ ಸೆಮಿಫೈನಲ್ಸ್ ಪ್ರವೇಶ

ಬಳಿಕ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಿನ್ನೆ ಮಂಡಿಸಲಾದ ಬಜೆಟ್ನಲ್ಲಿ ದೇಶದ ಸಮಗ್ರ ಅಭಿವೃದ್ದಿಗೆ ಒತ್ತು ನೀಡಲಾಗಿದ್ದು ಈ ನಿಟ್ಟನಲ್ಲಿ ಹಲವು ಮಹತ್ವದ ಅಂಶಗಳನ್ನು ಪ್ರಸ್ನಾಪಿಸಲಾಗಿದೆ ಕೃಷಿ ಮತ್ತು ಕೃಷಿ ಸಂಬಂಧಿ ವಲಯಗಳಲ್ಲಿ ಮೂಲಸೌಕರ್ಯ ನಿರ್ಮಾಣಕ್ಕೆ ಆದ್ದತೆ ನೀಡಲಾಗಿದೆ

ಇದೇ ಸಂದರ್ಭದಲ್ಲಿ ಅವರು ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿದರು

ಇದೇ ವೇಳೆ ಶ್ರಧಾನಿಯವರು ವಾರಾಣಸಿಯ ಬಬತ್ಪುರ್ ವಿಮಾನ ನಿಲ್ದಾಣದಲ್ಲಿ ಮಾಜಿ ಶ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತೀ ಅವರ ಪ್ರತಿಮೆ ಅನಾವರಣಗೊಳಿಸಿದರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಮತ್ತಿತರರು ಭಾಗವಹಿಸಿದ್ದರು

ಪ್ರತಿ ವಲಯಕ್ಕೂ ಪಂಚವಾರ್ಷಿಕ ಗುರಿ ನಿಗದಿ ಮಾಡಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ನಿನ್ನೆ ಲೋಕಸಭೆಯಲ್ಲಿ ಬಜೆಟ್ ಪ್ರಸ್ತುತಪಡಿಸಿದ ನಂತರ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು ದೇಶದ ಆರ್ಥಿಕತೆಯ ಸಮಗ್ರ ಅಭಿವೃದ್ದಿಗೆ ಬಜೆಟ್ ಪೂರಕವಾಗಿದೆ ಎಲ್ಲ ನೀತಿ ಸುಧಾರಣಾ ಕ್ರಮಗಳನ್ನು ಬದ್ದತೆಯಿಂದ ಕೈಗೊಳ್ಳಲಾಗಿದೆ ಮನೋಭಾವ ಬದಲಿಸುವ ಆರ್ಥಿಕತೆಗೆ ಒತ್ತು ನೀಡಲಾಗಿದ್ದು ಇದು ದೇಶದಲ್ಲಿ ಫಲ ನೀಡಿದೆ ಎಂದು ಹೇಳಿದ್ದಾರೆ ಮನೋಭಾವ ಬದಲಾವಣಾ ಕ್ರಮಗಳಿಂದಾಗಿ ಜನರೇ ಸ್ವಯಂಪ್ರೇರಿತವಾಗಿ ಹಲವು ಸಬ್ಲಿಡಿಗಳನ್ನು ತೊರೆಯುತ್ತಿರುವ ಉದಾಹರಣೆಗಳು ನಮ್ಮ ಮುಂದೆ ಇವೆ ಇದರಿಂದ ಈ ಹಣವನ್ನು ಅವಶ್ವಕತೆ ಇರುವವರಿಗೆ ಮತ್ತು ನಿಜವಾದ ಫಲಾನುಭವಿಗಳಿಗೆ ವರ್ಗಾಯಿಸಲು ಸಾಧ್ಯವಾಗಿದೆ ಎಂದು ಸಚಿವರು ಹೇಳಿದರು ಇದಕ್ಕೂ ಮುನ್ನ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮೀಣ ಅಭಿವೃದ್ದಿ ಮತ್ತು ನಗರ ಜೀವನ ಉತ್ತಮಪಡಿಸುವುದಕ್ಕೆ ಬಜೆಟ್ನಲ್ಲಿ ಆದ್ದತೆ ನೀಡಲಾಗಿದೆ ಎಂದರು ಬ್ಲಾಂಕೇತರ ಹಣಕಾಸು ಸಂಸ್ಟೆಗಳು ದೇಶದ ಆರ್ಥಿಕತೆಯ ಮಹತ್ವದ ಭಾಗವಾಗಿದ್ದು ಈ ಹಣಕಾಸು ವ್ಹವಸ್ಟೆ ನಿಯಂತ್ರಿಸಲು ಅಗತ್ತ ಕ್ರಮ ಕೈಗೊಳ್ಳಲಾಗುವುದು

ಇದರಿಂದ ಸಾಲ ಸೌಲಭ್ಯ ಕಲ್ಪಿಸಲು ಅನುಕೂಲವಾಗಲಿದೆ ಸ್ಲಾರ್ಟ್ಅಪ್ಗಳಿಗೆ ಹಲವು ಸೌಲಭ್ಣ ಮತ್ತು ತೆರಿಗೆ ವಿನಾಯಿತಿ ಒದಗಿಸಲಾಗಿದ್ದು ಇವು ಮತ್ತಷ್ಟು ಸುಲಭವಾಗಿ ಉದ್ಭಮ ನಡೆಸಬಹುದಾಗಿದೆ ಎಂದು ಸಚಿವರು ತಿಳಿಸಿದರು

ಆಹಾರ ಸಂಸ್ತರಣಾ ವಲಯದಲ್ಲಿ ಖಾಸಗಿ ಉದ್ದಮಶೀಲತೆಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು ಮೀನುಗಾರಿಕೆ ವಲಯದಲ್ಲಿ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳದ್ದು ಮೀನುಗಾರಿಕೆ ಸಮಗ್ರ ನಿರ್ವಹಣೆಗಾಗಿ ಪ್ರಧಾನಮಂತ್ರಿ ಮತ್ತ್ಯ ಸಂಪದ ಯೋಜನೆ ಪ್ರಸ್ತಾಪಿಸಲಾಗಿದೆ ಎಂದು ಅವರು ತಿಳಿಸಿದರು ಕೇಂದ್ರೀಯ ಬಜೆಚ್ ಅನ್ನು ಕೈಗಾರಿಕಾ ವಲಯ ಆರ್ಥಿಕ ತಜ್ಞರು ಕೇಂದ್ರ ಸಚಿವರು ಅನಿವಾಸಿ ಭಾರತೀಯರು ವಿವಿಧ ರಾಜ್ನಗಳ ಮುಖ್ಯಮಂತ್ರಿಗಳು ಶ್ಲಾಘಿಸಿದ್ಗಾರೆ

ಗೋಯಂಕಾ ಅವರು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ತೆರಿಗೆ ವ್ಚವಸ್ಥೆ ಸರಳೀಕರಣಕ್ಕೆ ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ ಬಂಡವಾಳ ಹೂಡಿಕೆಗೆ ಆದ್ದತೆ ನೀಡಲಾಗಿದ್ದು ಅಭಿವೃದ್ದಿಗೆ ಪೂರಕವಾಗಿದೆ ತೆರಿಗೆ ಸಲ್ಲಿಕೆ ಸುಧಾರಣೆ ಪ್ಲಾನ್ ಸಂಖ್ಯೆ ಬದಲು ಆಧಾರ್ ಸಂಖ್ಯೆ ಬಳಸುವ ಅವಕಾಶ ಡಿಜೆಟಲ್ ಪಾವತಿ ಮುಂತಾದವು ತೆರಿಗೆ ವಲಯದಲ್ಲಿ ಮಹತ್ತರ ಬದಲಾವಣೆ ತರಲಿವೆ ಎಂದು ಹೇಳಿದ್ದಾರೆ

ಭನ್ವಾಲಾ ಶೂನ್ಯ ಬಂಡವಾಳ ಕೃಷಿಗೆ ಬಜೆಟ್ನಲ್ಲಿ ಆದ್ಯತೆ ನೀಡಲಾಗಿದ್ದು ರೈತರ ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಸುಸ್ಕಿರ ಕೃಷಿ ವ್ಯವಸ್ಥೆಗೆ ಇದರಿಂದ ಅನುಕೂಲವಾಗಲಿದೆ ಎಂದಿದ್ದಾರೆ ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ತನದಲ್ಲಿ ಕಾರ್ಯದರ್ತಿ ಪ್ರವೀಣ್ ಶ್ರೀವಾಸ್ತವ ಆರ್ಥಿಕತೆಯ ಅನಧಿಕೃತ ವಲಯವನ್ನು ಅಧಿಕೃತ ಭಾಗಕ್ಕೆ ಸೇರ್ಪಡೆ ಮಾಡಲು ಯತ್ನಿಸಲಾಗಿದೆ ಎಂದಿದ್ದಾರೆ

ಪಾಂಡೆ ಇದೊಂದು ಪ್ರಗತಿಪರ ಬಜೆಚ್ ಆಗಿದ್ದು ಪ್ರಮುಖ ವಲಯಗಳಗೆ ಆದ್ದತೆ ನೀಡಲಾಗಿದೆ ಎಂದಿದ್ದಾರೆ ಕೇಂದ್ರೀಯ ನೇರ ತೆರಿಗೆ ಮಂಡಳ ಸಿಬಿಡಿಡಿ ಅಧ್ಯಕ್ಷ ಪ್ರಮೋದ್ ಚಂದ್ರ ಮೋದಿ ತೆರಿಗೆ ಸರಳೀಕರಣ ಮತ್ತು ಸುಧಾರಣೆಗೆ ಬಜೆಟ್ನಲ್ಲಿ ಆದ್ದತೆ ನೀಡಲಾಗಿದೆ ಎಂದು ಹೇಳಿದ್ದಾರೆ ಮುಂಬೈ ಷೇರುಪೇಟೆಯ ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ ಆಶಿಶ್ ಕುಮಾರ್ ಚೌಹಾಣ್ ಹಲವು ನೂತನ ಸುಧಾರಣಾ ಕ್ರಮಗಳೊಂದಿಗೆ ಒಟ್ಟಾರೆ ಸಮಗ್ರ ಅರ್ಥಿಕ ಅಭಿವೃದ್ದಿಗೆ ಬಚೆಟ್ ಪೂರಕವಾಗಿದೆ ಎಂದು ಅಭಿಪ್ರಾಯಪಟ್ಟದ್ದಾರೆ

ರೇಮಂಡ್ ಸಂಸ್ಥೆ ಅಧ್ಯಕ್ಷ ಗೌತಮ್ ಸಿಂಘಾನಿಯಾ ಕೃಷಿ ಕೈಗಾರಿಕೆ ಸಾಮಾಜಿಕ ವಲಯ ಯುವಜನರು ಮಹಿಳೆಯರು ಸೇರಿದಂತೆ ಹಲವು ವಲಯ ಮತ್ತು ವಿವಿಧ ವರ್ಗಗಳ ಅಭಿವೃದ್ದಿಗೆ ಆದ್ದತೆ ನೀಡಿರುವುದು ಉತ್ತಮ ತ್ರಮ ಎಂದಿದ್ದಾರೆ ಗೋದ್ರೇಜ್ ಸಂಸ್ಥೆ ಅಧ್ಯಕ್ಷ ಆದಿ ಗೋದ್ರೇಜ್ ಬಜೆಟ್ ನಿರಾಶದಾಯಕವಾಗಿದ್ದು ಅಭಿವೃದ್ದಿಗೆ ಪೂರಕವಾಗಿಲ್ಲ ಎಂದು ಅಭಿಪ್ರಾಯಪಟ್ಟದ್ಗಾರೆ ಮಹೀಂದ್ರ ಹಾಲಿಡೇಸ್ ಸಂಸ್ಥೆ ಅಧ್ಯಕ್ಷ ಅರುಣ್ ನಂದಾ ಉದ್ಯೋಗ ಸೃಷ್ಷಿಸುವ ಬೃಹತ್ ಸವಾಲಿಗೆ ಬಜೆಟ್ನಲ್ಲಿ ಉತ್ತರವಿಲ್ಲ ಎಂದು ಹೇಳಿದ್ದಾರೆ ಯುಎಇನಲ್ಲಿರುವ ಹಲವು ಅನಿವಾಸಿ ಭಾರತೀಯರು ಬಚೆಟ್ ಅನ್ನು ಸ್ವಾಗತಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರು ದೇಶದ ಏಕತೆ ಮತ್ತು ಸಮಗ್ರತೆಗೆ ಶ್ವಾಮ್ ಪ್ರಸಾದ್ ಮುಖರ್ಜಿ ಅವರ ಕೊಡುಗೆ ಸದಾ ಸ್ಕರಣೀಯ ಎಂದು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಮತ್ತು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಶ್ಹಾಮ್ ಪ್ರಸಾದ್ ಮುಖರ್ಜಿ ಅವರು ದೇಶ ಪ್ರೇಮ ತ್ಯಾಗ ಮತ್ತು ಬದ್ಧತೆಯ ಸಂಕೇತವಾಗಿದ್ದಾರೆ ತಮ್ಮ ಇಡೀ ಜೀವನವನ್ನು ಅವರು ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಮೀಸಲಾಗಿಟ್ಟದ್ಗರು ಎಂದು ಹೇಳಿದ್ಗಾರೆ ಬಿಜೆಪಿ ಹಿರಿಯ ನಾಯಕರಾದ ರಾಮ್ಲಾಲ್ ವಿನಯ್ ಸಹಸ್ರಬುದ್ದೆ ಮೀನಾಕ್ಷಿ ಲೇಖಿ ಶಾ ನವಾಜ್ ಹುಸೇನ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಂದು ಮುಖರ್ಜಿ ಅವರ ಭಾವಚಿತ್ರಕ್ಕೆ ಮಪ್ಪನಮನ ಸಲ್ಲಿಸಿದರು ಭಾರತೀಯ ಭೂ ಸೇನಾಪಡೆಯ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರು ಕಾರ್ಗಿಲ್ನಲ್ಲಿ ಹುತಾತ್ನರಾದ ಯೋಧರು ಮತ್ತು ಯುದ್ದ ಸೇನಾನಿಗಳಿಗೆ ಗೌರವಪೂರ್ವಕ ನಮನ ಸೂಚಿಸುವ ಸಲುವಾಗಿ ಕಾರ್ಗಿಲ್ ಸ್ಪರಣಾರ್ಥ ಗೀತೆಯೊಂದನ್ನು ಬಿಡುಗಡೆ ಮಾಡಿದ್ದಾರೆ

ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಅವರು ಈ ಗೀತೆ ಬಿಡುಗಡೆ ಮಾಡಿದರು

ಹರ್ಷವರ್ಧನ್ ಹೇಳಿದ್ದಾರೆ

ಲೀಡ್ಸ್ನ ಹೆಡಿಂಗ್ಲೆಯಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಶ್ರೀಲಂಕಾ ಮುಖಾಮುಖಿಯಾಗಲಿವೆ

ಈಗಾಗಲೇ ಸೆಮಿಫೈನಲ್ಲ್ ತಲುಪಿರುವ ಭಾರತಕ್ಕೆ ಇದು ಕೇವಲ ಚಿಪಚಾರಿಕ ಪಂದ್ಲವಾಗಿದೆ

ಭಾರತ ಆಸ್ಟೇಲಿಯಾ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ತಂಡಗಳು ಸೆಮಿ ಫೈನಲ್ಸ್ಗೆ ಅರ್ಹತೆ ಪಡೆದಿವೆ

ನಾಳೆ ಸೆಮಿಫೈನಲ್ಸ್ನಲ್ಲಿ ಕಶ್ಲಪ್ ಅವರು ತೈವಾನ್ನ ವಾಂಗ್ ಸೂ ವಿ ವಿರುದ್ದ ಸೆಣಸಲಿದ್ದಾರೆ ಮತ್ತೊಬ್ಬ ಭಾರತೀಯ ಆಟಗಾರ ಸೌರಭ್ ವರ್ಮ ಚೀನಾದ ಲಿ ಷಿ ಫೆಂಗ್ ವಿರುದ್ದ ಪರಾಭವಗೊಂಡಿದ್ದು ಟೂರ್ನಿನಿಂದ ನಿರ್ಗಮಿಸಿದ್ದಾರೆ